ಯಡಿಯೂರಪ್ಪ ಅಭಿಮತ

ಗೋವಿಂದ ಕಾರಜೋಳ ಸೂಚನೆ

ಜಾಗತಿಕವಾಗಿ ಕಚ್ಚಾತೈಲ ಕ್ಷೀಣಿಸುತ್ತಿರುವ ಹಿನ್ನೆಲೆ ಪರ್ಯಾಯ ಇಂಧನ ಮೂಲಗಳ ಆವಿಷ್ಠಾರ ಆಗತ್ಯ ಸಂಶೋಧಕ ಜಿ ಡಿ

ಯಡಿಯೂರಪ್ಪ ಹೇಳಿದ್ದಾರೆ

ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹಾಗೂ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ವಿವಿಧ ಬಗೆಯ ಖಾದಿ ಹಾಗೂ ಗ್ರಾಮೀಣ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ನಂದಿನಿ ದೇಸಿ ಹಾಲು ಸೇರಿದಂತೆ ಕೆಎಫ್ಎಂನ ನೂತನ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವಲ್ಲಿ ಹಾಲು ಉತ್ಪಾದನೆ ಸಹಕಾರಿಯಾಗಿದೆ ಎಂದರು

ಬರುವ ಬಜೆಟ್ನಲ್ಲಿ ರೈತರಿಗೆ ನೀಡಿರುವ ಪೋತ್ಸಾಪಧನವನ್ನು ಹೆಚ್ಚಳ ಮಾಡಿದರೆ ಅನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡಿದರು

ಇದಕ್ಕಾಗಿ ನಿರ್ಮಾಣ ಕಾರ್ಯದಲ್ಲಿ ಅತ್ಲಾಧುನಿಕ ತಂತ್ರಜ್ಞಾನಗಳ ಬಳಕೆ ಮಾಡಬೇಕೆಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಮೀ ಉದ್ದದ ಜಿಲ್ಲಾ ಮುಖ್ಯ ರಸ್ತೆಗಳಿವೆ ಆಧುನಿಕ ಯಂತ್ರೋಪಕರಣಗಳ ಸಹಾಯದಿಂದ ರಸ್ತೆಗಳ ನಿರ್ವಹಣೆಯನ್ನು ಉತ್ತಮವಾಗಿ ಮಾಡಲಾಗುತ್ತಿದೆ ಎಂದರು ಸೇತುವೆಗಳು ಸಾರ್ವಜನಿಕ ಆಸ್ತಿಯಾಗಿರುವುದರಿಂದ ಅವುಗಳ ನಿರ್ವಹಣೆ ಅತ್ಯಗತ್ಯ ಈ ಉದ್ದೇಶದಿಂದ ಸೇತುವೆ ನಿರ್ಮಾಣ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಸಂಪನ್ನೂಲ ವ್ಯಕ್ತಿಗಳಿಂದ ರಾಜ್ಯದ ಇಂಜಿನಿಯರ್ ಗಳಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ಕಾರಜೋಳ ತಿಳಿಸಿದರು ಕಾರ್ಯಾಗಾರದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ತಿ ವಿ ಗುರುಪ್ರಸಾದ್ ಮತ್ತಿತರರು ಹಾಜರಿದ್ದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಡಿದ್ದು ರಾಜ್ಯಕ್ಷೆ ಭೇಟಿ ನೀಡಲಿದ್ದು ವೇದಾಂತ ಭಾರತಿ ಸಂಸ್ಥೆ ಬೆಂಗಳೂರಿನಲ್ಲಿ ಶನಿವಾರ ಹಮ್ನಿಕೊಂಡಿರುವ ವಿವೇಕ ದೀಪಿಣೆ ರಾಷ್ಟೀಯ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸಿ ವ್ಯಕ್ತಿತ್ವ ವಿಕಸನದೊಂದಿಗೆ ರಾಷ್ಟೀಯ ಭಾವ್ಯಕ್ಷತೆಯ ಬಗ್ಗೆ ತಿಳಿಸಲು ಈ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಎಂದು ವೇದಾಂತ ಭಾರತಿ ಸಂಸ್ಥೆ ತಿಳಿಸಿದೆ ನಂತರ ಅಮಿತ್ ಶಾ ಅವರು ಮಬ್ಲಳ್ಳಿಯಲ್ಲಿ ನಡೆಯಲಿರುವ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿ ಸಿಎಎ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ

ನಾಗೇಶ್ ಹೇಳಿದ್ದಾರೆ ಕೋಲಾರದಲ್ಲಿಂದು ಪದಿನೆಂಟನೇ ಕನ್ನಡ ಸಾಹಿತ್ಯ ಸಮ್ನೇಳನ ಉದ್ಘಾಟಿಸಿ ಮಾತನಾಡಿದ ಅವರು ಚಿನ್ನದ ಗಣಿಗಳಿಂದ ಹೇರಳ ಪ್ರಮಾಣದ ಮಣ್ಣು ತೆಗೆದು ಹೊರ ಹಾಕಲಾಗಿದ್ದು ಇದರಲ್ಲಿ ಚನ್ನದ ಅಂಶವಿದೆಯೇ ಎನ್ನುವ ಬಗ್ಗೆ ಹಾಗೂ ಗಣಿಗಳನ್ನು ಪುನರಾರಂಭಿಸುವ ಸಾಧಕ ಬಾಧಕ ಪರಿಶೀಲಿಸುವಂತೆ ತಿಳಿಸಲಾಗಿದೆ ಅವರು ನೀಡುವ ಮಾಹಿತಿಯ ಆಧಾರದ ಮೇಲೆ ಈ ಕುರಿತು ಸರ್ಕಾರದೊಂದಿಗೆ ಪ್ರಸ್ತಾಪಿಸಲಾಗುವುದು ಎಂದು ಅವರು ತಿಳಿಸಿದರು ಗಡಿ ಜೆಲ್ಲೆ ಕೋಲಾರದ ಪ್ರತಿ ಗ್ರಾಮದಲ್ಲಿಯೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಿಟುವಟಿಕೆ ನಡೆಯಬೇಕು ಮುಂದಿನ ಒಂದು ವರ್ಷದೊಳಗೆ ನಗರಸಭೆಯಿಂದ ಕನ್ನಡ ಸಾಹಿತ್ಲಭವನ ನಿರ್ಮಾಣಕ್ಕೆ ನಿವೇಶನ ಮಂಜೂರು ಮಾಡಿ ಕಾಮಗಾರಿ ಆರಂಭಕ್ಕೆ ಅಗತ್ಯ ನೆರವು ನೀಡಲಾಗುವುದು ಎಂದು ಸಚಿವರು ಹೇಳಿದರು

ಡಿ ಯಾದವ್ ಹೇಳಿದ್ದಾರೆ ಬೆಂಗಳೂರಿನ ಕೇಂದ್ರೀಯ ಇಂಧನ ಸಂಶೋಧನಾ ಸಂಸ್ಥೆ ಸಿ ಪಿ ಆರ್ ಐನ ವಜ್ರ ಮಹೋತ್ತವದ ಅಂಗವಾಗಿ ಆಯೋಜಿಸಿದ್ದ ಜವಾಪರ್ ಲಾಲ್ ನೆಹರೂ ಸಂಸ್ಗರಣಾ ಉಪನ್ನಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಒ ಎನ್

ಜಿ ಹೈಡ್ರೋಜನ್ ಇಂಧನ ಉತ್ಪಾದಿಸಲು ಸಾಧ್ಯವಾಗಲಿದೆ

ಬಿಜೆಪಿ ರಾಜ್ಯಾಧ್ವಕ್ಷರ ಆಯ್ಲಿ ಪ್ರಕ್ರಿಯೆ ಅಂತಿಮವಾಗಿದೆ ಬೆಂಗಳೂರಿನ ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿಂದು ಚುನಾವಣೆ ಪ್ರಕ್ರಿಯೆ ನಡೆಯಿತು ಚುನಾವಣೆ ವೇಳೆ ಯಾರೂ ನಾಮಪುತ್ರ ಸಲ್ಲಿಸದ ಕಾರಣ ನಾಮಪತ್ರ ಸಲ್ಲಿಸಿದ್ದ ಸಂಸದ ನಳನ್ ಕುಮಾರ್ ಕಟೀಲ್ ಅವಿರೋಧವಾಗಿ ಆಯ್ಲೆಯಾದರು ರಾಷ್ಷೀಯ ಸಾಂಸ್ಕಿಕ ಸಹ ಚುನಾವಣಾಧಿಕಾರಿ ಓಟಿ ರವಿ ಅವಿರೋಧ ಆಯ್ಲಿ ಫೋಷಣೆ ಮಾಡಿದರು ನಳನ್ ಕುಮಾರ್ ಕಟೀಲ್ಗೆ ಪ್ರಮಾಣ ಪತ್ರಿನೀಡಿ ಅಭಿನಂದನೆ ಸಲ್ಲಿಸಲಾಯಿತು ಇದೇ ವೇಳೆ ಬಿಜೆಪಿ ರಾಜ್ಯ ಸಾಂಸ್ಟಿಕ ಚುನಾವಣಾಧಿಕಾರಿ ಅಕ್ಷಥ್ ನಾರಾಯಣ್ ಸಪ ಚುನಾವಣಾಧಿಕಾರಿ ಹಾಲಪ್ಪ ಆಚಾರ್ ಸೇರಿದಂತೆ ಹಲವು ಶಾಸಕರು ಉಪಸ್ಥಿತರಿದ್ದರು

ಮೀನಾ ತಿಳಿಸಿದ್ದಾರೆ ದೇಶದ ಪಲವು ರಾಜ್ಯಗಳಿಂದ ಈ ವಿದ್ಯಾರ್ಥಿಗಳನ್ನು ಆಯ್ಲೆ ಮಾಡಲಾಗಿದೆ ಶ್ರಧಾನಿಯವರೊಂದಿಗಿನ ಸಂವಾದ ಕಾರ್ಯಕ್ರಮದಲ್ಲಿ ದಿವ್ಯಾಂಗ ವಿದ್ಯಾರ್ಥಿಗಳಗೂ ಅವಕಾಶ ದೊರೆಯಬೇಕು ಎನ್ನುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಇವರ ಷೈಕಿ ಮಾನಸಿಕ ಬೆಳವಣಿಗೆ ದೋಷವಿರುವ ಕೆಲವು ಮಕ್ಕಳನ್ನು ಚಿತ್ರ ರಚನೆ ಸ್ಪರ್ಧೆ ಮೂಲಕ ಆಯ್ಲೆ ಮಾಡಲಾಗಿದೆ ಪರೀಕ್ಷಾ ಒತ್ತಡದ ನಿರ್ವಹಣೆ ಎನ್ನವ ಬಗ್ಗೆ ಈ ಮಕ್ಕಳು ರಚಿಸಿರುವ ಚಿತ್ರಗಳ ಪೈಕಿ ಅತ್ತುತ್ತಮ ಚಿತ್ರಗಳನ್ನು ಕಾರ್ಯಕಮ ನಡೆಯುವ ಸ್ವಳದಲ್ಲಿ ಪ್ರದರ್ತಿಸಲಾಗುವುದು ಎಂದು ಅವರು ಹೇಳಿದ್ದಾರೆ

ಅದಮಾರು ಮಠದ ಪರ್ಯಾಯ ಮಹೋತ್ಸವಕ್ಕೆ ಸಕಲ ಸಿದ್ಗತೆಗಳು ಭರದಿಂದ ನಡೆಯುತ್ತಿವೆ

ಎರಡು ವರುಷಗಳ ಪರ್ಯಾಯವನ್ನು ಯಶಸ್ವಿಯಾಗಿ ಪೂರೈಸಿ ಪೀಠದಿಂದ ಇಳಿಯುವ ಪಲಿಮಾರು ಮಠದ ಶ್ರೀ ವಿದ್ಗಾಧೀಶ ತೀರ್ಥರಿಂದ ಈಶಪ್ರಿಯ ತೀರ್ಥ ಸ್ವಾಮಿ ಅಕ್ಷಯ ಪಾತ್ರೆ ಸ್ವೀಕರಿಸಿ ಪೀಠಾರೋಹಣ ಮಾಡಲಿದ್ದಾರೆ ಪರ್ಯಾಯದ ಅಂಗವಾಗಿ ಅದಮಾರು ಮಠ ಸೇರಿದಂತೆ ಅಷ್ಟ ಮಠಗಳು ಮಧ್ವ ಸರೋವರ ಹಾಗೂ ರಥಬೀದಿಯನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ

ವಿದ್ಯಾರ್ಥಿ ವಸತಿ ನಿಲಯ ಆಸ್ತ್ರೆ ಹಾಗೂ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿತೀಲನೆ ನಡೆಸಿದರು